ಎರಡು ದಿನಗಳ ಕಾಲ ವಾಸ್ತವ್ಯ ಪೂಡಲಿರುವ ತಂಡ ಚುನಾವಣೆ ಸಿದ್ದತೆಗಳ ಕುರಿತು ಪರಿಶೀಲನೆ ನಡೆಸಲಿದೆ ಚುನಾವಣೆ ಆಯೋಗದ ತಂಡದ ಅಧಿಕಾರಿಗಳು ನಾನಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಿ ಸಲಹೆ ಸೂಚನೆಗಳನ್ನು ಪಡೆದುಕೊಂಡರು ಅಲ್ಲದೇ ಚುನಾವಣೆ ಸಿದ್ಗತೆ ಕುರಿತು ಮಾತುಕತೆ ನಡೆಸಿದರು ಕೇಂದ್ರ ಚುನಾವಣಾ ಆಯೋಗದ ತಂಡ ಇಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳ ಅಬಕಾರಿ ಹಾಗೂ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಜತೆಗೂ ಚುನಾವಣಾ ಸಿದ್ಗತೆ ಕುರಿತು ಸಭೆ ನಡೆಸಲಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಡಾ

ರಾಜಸ್ಲಾನ ತೆಲಂಗಾಣ ವಿಧಾನಸಭೆಗೆ ನಡೆಯಲಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಅಭ್ಯರ್ಥಿಗಳು ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ನಿನ್ನೆ ಮೂರ್ಣಗೊಂಡಿದೆ

ಈ ನಡುವೆ ಪ್ರಧಾನಮಂತ್ರ ನರೇಂದ್ರ ಮೋದಿ ಆಲ್ಲಾರ್ನಿಂದ ಚುನಾವಣಾ ಪ್ರಚಾರ ಕಾರ್ಯ ಆರಂಭಿಸಲಿದ್ದಾರೆ ಭಾನುವಾರ ಚುನಾವಣಾ ರ್ನಾಲಿ ನಡೆಯಲಿದೆ ಕಾಂಗ್ರೆಸ್ ಅಧ್ಯಕ್ಷ ರಾಪುಲ್ ಗಾಂಧಿ ಮುಂದಿನ ಸೋಮವಾರ ಅಜ್ನೇರ್ನಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಈ ನಡುವೆ ಮಧ್ಯಪ್ರದೇಶಲ್ಲಿ ಗರ್ಭಿಣಿ ಮತದಾರರಿಗೆ ತ್ವರಿತವಾಗಿ ಮತದಾನ ಮಾಡಲು ಪ್ರತ್ಯೇಕ ವ್ಯವಸ್ಸೆ ಮಾಡಲಾಗಿದೆ ಗರ್ಭಿಣಿಯರು ಸರತಿ ಸಾಲಿನಲ್ಲಿ ನಿಂತು ಆಯಾಸಗೊಳ್ಳಬಾರದು ಎಂದು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ

ಪಶ್ಚಿಮ ಬಂಗಾಳದ ಮರುಲಿಯಾ ಮತ್ತು ಭೀರ್ಭೂಮ್ ಜಿಲ್ಲೆಗಳಲ್ಲಿ ಮತ್ತು ಒಡಿತಾದ ತಲಚೇರ್ ಬಿಹಾರದ ಭಾಗಲ್ಪೂರ್ ಹಾಗೂ ಜಾರ್ಖಂಡ್ನ ಪೂರ್ವ ಬೊಕೊರೋ ಮತ್ತು ದಕ್ಷಿಣದ ಕಾರ್ನಾಪೂರ್ನಾದ್ಯಂತ ಕಲ್ಲಿದ್ದಲು ಗಣಿ ನಿಕ್ಷೇಪ ಪತ್ತೆಯಾಗಿದೆ ಎಂದು ಭಾರತೀಯ ಭೌಗೋಳಿಕ ಸರ್ವೇಕ್ಷಣೆಯ ಪೂರ್ವವಲಯದ ಸಹಾಯಕ ಮಹಾನಿರ್ದೇಶಕ ಆರ್

ಒಮ್ನೆ ಈ ಗಣಿ ಕಾರ್ಯವು ಆರಂಭವಾದರೆ ದೇಶದ ಹಾಗೂ ಈ ರಾಜ್ಗಳ ಆರ್ಥಿಕ ಸ್ಲಿತಿ ಅಧಿಕ ಪ್ರಮಾಣದಲ್ಲಿ ವ್ಟದ್ದಿಯಾಗುವುದೆಂದು ಕಿಸಕು ತಿಳಿಸಿದ್ದಾರೆ

ತಮ್ಮ ವಿರುದ್ಲ ದಾಖಲಿಸಿರುವ ಎಫ್ಐಆರ್ ರದ್ಲುಪಡಿಸಬೇಕೆಂದು ಕೋರಿ ಗೌತಮ್ ನವ್ಲಾಕಾ ಅರ್ಜಿ ಸಲ್ಲಿಸಿದ್ದರು ಇದರ ವಿಚಾರಣೆ ನಡೆಸಿದ ನ್ನಾಯಮೂರ್ತಿಗಳಾದ ಬಿ

ಜಮ್ನು ಮತ್ತು ಕಾಶ್ವೀರದ ಅನಂತ್ನಾಗ್ಜಿಲ್ಲೆಯ ಬಿಜ್ಬೇಹರಾ ನಗರದ ಸೆಟ್ಕಿ ಮೋರಾದಲ್ಲಿ ನಿನ್ನೆ ಮಧ್ಯರಾತ್ರಿ ಭಯೋತ್ವಾಕರು ಮತ್ತು ಭದ್ರತಾಪಡೆಗಳ ನಡುವೆ ಗುಂಡಿನ ಕಾಳಗ ನಡೆದಿದೆ ಈ ವಲಯದಲ್ಲಿ ಭಯೋತ್ಪಾದಕರು ಅಡಗಿರುವ ಬಗ್ಗೆ ಖಚಿತ ಮಾಹಿತಿ ಆಧಾರದ ಮೇಲೆ ಭದ್ರತಾಪಡೆಯ ಜಂಟಿ ತಂಡವು ಈ ಶೋಧ ಕಾರ್ಯಾಚರಣೆಯನ್ನು ನಡೆಸಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಅಸ್ಲಾಂನ ಶಿವಸಾಗರ್ ಜಿಲ್ಲೆಯ ಡಿಮೌನಲ್ಲಿ ನಿನ್ನೆ ಸಂಜೆ ಸಂಭವಿಸಿದ ಸ್ತೋಟದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದು ಇನ್ನೋರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಿನ್ನೆ ಸಂಜೆ ಅಂಗಡಿಯೊಂದರಲ್ಲಿ ಈ ಸ್ಪೋಟ ಸಂಭವಿಸಿತ್ತೆಂದು ಮೊಲೀಸರು ತಿಳಿಸಿದ್ದಾರೆ ಈ ಅಂಗಡಿಗೆ ಬಂದಿದ್ದ ಗ್ರಾಹಕನು ಸ್ವಳದಲ್ಲಿಯೇ ಮೃತಪಟ್ಟಿದ್ದು ಅಂಗಡಿಯ ಮಾಲೀಕ ಗಂಭೀರವಾಗಿ ಗಾಯಗೊಂಡಿದ್ಲಾನೆ ಎಂದು ಶಿವಸಾಗರದ ಮೊಲೀಸ್ ಸೂಪರಿಂಟೆಂಡೆಂಟ್ ಸುಭೋದ್ ಕುಮಾರ್ ತಿಳಿಸಿದ್ಲಾರೆ ಈ ಸ್ಪೋಟದ ಹಿಂದೆ ಉಲ್ಪಾ ಉಗ್ರರ ಕೈವಾಡವಿರುವುದಾಗಿ ಪೊಲೀಸರು ಶಂಕಿಸಿದ್ದು ತನಿಖೆಯನ್ನು ಆರಂಭಿಸಲಾಗಿದೆ ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಈ ಸೋಟವನ್ನು ತೀವ್ರವಾಗಿ ಖಂಡಿಸಿದ್ದು ಫಟನೆಗೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕ್ಲೆಗೊಳ್ಳಲಾಗುವುದೆಂದು ಅವರು ತಿಳಿಸಿದ್ದಾರೆ

ಯಾವುದೇ ರೀತಿಯ ಕಾನೂನು ಮತ್ತು ಸಾಂವಿಧಾನಿಕ ಅಡಚಣೆ ಉಂಟಾಗದೆ ಶಿಫಾರಸು ಅನುಷ್ಠಾನಕ್ಕೆ ತರಲು ಸಮಿತಿಯು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲಿದೆ ಉಪ ಸಮಿತಿಯು ಕೈಗೊಳ್ಳುವ ನಿರ್ಧಾರವು ಅಂತಿಮವಾಗಲಿದೆ

ನಂತರ ಟ್ವೀಟರ್ ಮೂಲಕವೂ ಮಾಹಿತಿ ನೀಡಿರುವ ಫವಾದ್ ಹುಸೇನ್ ಕರ್ತಾರ್ಮರ್ ಗಡಿ ಬಳಿ ಕಾರಿಡಾರ್ ನಿರ್ಮಾಣ ಭಾರತ ಕೈಗೊಂಡಿರುವ ಅತ್ಯಂತ ದಿಟ್ಟ ಮತ್ತು ಸರಿಯಾದ ನಿರ್ಧಾರ ಎಂದು ತಿಳಿಸಿದ್ದಾರೆ ಇದರಿಂದ ಗಡಿ ಭಾಗದ ಉಭಯ ದೇಶದ ಜನರಿಗೂ ಸಾಕಷ್ಟು ಅನುಕೂಲ ಮತ್ತು ಉತ್ತೇಜನ ನೀಡಿದಂತಾಗುತ್ತದೆ ಎಂದು ಚೌಧರಿ ಫವಾದ್ ಹುಸೇನ್ ಸಂದೇಶ ನೀಡಿದ್ದಾರೆ

ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಗುರು ಪೂರಭ್ ಅನ್ನು ಅತ್ತಂತ ಶ್ರದ್ದೆಯಿಂದ ಆಚರಿಸಲಾಗುತ್ತದೆ

ನಗರದೆಲ್ಲೆಡೆ ಈ ಕೀರ್ತನೆಯ ಪಠಣದ ಜಾಥಾ ಕೂಡಾ ಸಾಗುತ್ತಿದೆ ಗೋವಾದ ಪಣಜಿಯಲ್ಲಿ ನಡೆಯುತ್ತಿರುವ ಭಾರತ ಅಂತಾರಾಷ್ಷೀಯ ಚಲನಚಿತ್ರೋತ್ಸವದಲ್ಲಿ ನಿನ್ನೆ ರಾತ್ರಿ ಕ್ರೀಡಾ ಕಥಾವಸ್ತುಗಳನ್ನು ಒಳಗೊಂಡಿರುವ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು ಪಣಜಿಯ ಆಲ್ಟಿನ್ದೊದಲ್ಲಿರುವ ಜಾಗರ್ಸ್ ಪಾರ್ಕ್ನಲ್ಲಿ ಭಾಗ್ ಮಿಲ್ಕಾ ಭಾಗ್ ಚಿತ್ರವನ್ನು ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ಚಿತ್ರ ನಿರ್ದೇಶಕ ರಾಕೇಶ್ ಓಂ ಪ್ರಕಾಶ್ ಮೆಹ್ರಾ ನಟಿ ದಿವ್ಡಾ ದತ್ತಾ ಹಾಜರಿದ್ದರು

ಬೇಲೋ ಇಂಡಿಯಾಕ್ಕೆ ಕೇಂದ್ರ ಸರಕಾರ ನೀಡುತ್ತಿರುವ ಉತ್ತೇಜನದ ಹಿನ್ನೆಲೆಯಲ್ಲಿ ಈ ಚಿತ್ರಗಳನ್ನು ಪ್ರದರ್ಶಿಸಲಾಯಿತು ದೇಶದಲ್ಲಿ ಕ್ರೀಡೆ ಪಾಗೂ ದೈಹಿಕ ಸಾಮರ್ಥ್ಯ ಮತ್ತು ಫಿಟ್ ಇಂಡಿಯಾಗೆ ಹೆಚ್ಚು ಒತ್ತು ನೀಡುತ್ತಿರುವ ಕೇಂದ್ರ ಸರ್ಕಾರ ಖೇಲೋ ಇಂಡಿಯಾ ಯೋಜನೆಯನ್ನು ಆರಂಭಿಸಿದೆ

ಟಾಸ್ ಗೆದ್ದ ಭಾರತ ಮೊದಲು ಬ್ಡಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಆಸ್ಟೇಲಿಯಾವನ್ನು ಎದುರಿಸಲಿದೆ ಭಾನುವಾರ ಫೈನಲ್ ಪಂದ್ಯ ನಡೆಯಲಿದೆ

ಆರಂಭಿಕ ಪಂದ್ಯದಲ್ಲಿ ಸೋತಿರುವ ಭಾರತಕ್ಕೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ